ವಾರ್ತೆಗಳ ವಿವರ ಸರ್ಕಾರದ ಸಹಕಾರವಿಲ್ಲದೆ ಮಂಗಳೂರಿನಲ್ಲಿ ವಿಜೃಂಭಣೆಯಿಂದ ದಸರಾ ನಡೆಸುತ್ತಿರುವುದು ವಿಶೇಷ ಮಂಗಳೂರು ದಸರಾ ಜನತಾ ದಸರಾ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಧಾರ್ಮಿಕ ಸೌಹಾರ್ದಕ್ಕೆ ಎಲ್ಲರೂ ಪ್ರಾರ್ಥಿಸಬೇಕು ಎಂದು ಮುಖ್ಯಮಂತ್ರಿ ಎಚ್

ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಸಭಾಂಗಣದಲ್ಲಿ ದಸರಾ ಮಹೋತ್ಸವ ಉದ್ಘಾಟಿಸಿ ಮಾತನಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತಿದ್ದು ಪ್ರತಿ ಜಿಲ್ಲೆಯಿಂದ ಅನುದಾನಕ್ಕೆ ದೇಡಿಕೆ ಬರುತ್ತಿದೆ ಆದರೆ ಮಂಗಳೂರಿನಲ್ಲಿ ವಿಜೃಂಭಣೆಯಿಂದ ನವರಾತ್ರಿ ಉತ್ತವ ಆಚರಿಸುತ್ತಿದ್ದರೂ ಸರ್ಕಾರದ ಸಹಕಾರಕ್ಕೆ ಇದುವರೆಗೆ ಅಪೇಕ್ಷೆ ಪಟ್ಟಲ್ಲ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ದಕ್ಷಿಣ ಕನ್ನಡ ಜಿಲ್ಲೆ ಆರ್ಥಿಕವಾಗಿ ಮುಂದುವರೆದಿದ್ದರೂ ಜಲ್ಲೆಯ ಅಭಿವೃದ್ಧಿ ಪ್ರಕೃತಿಯ ರಕ್ಷಣೆಗೆ ಎಲ್ಲ ಜನಪ್ರತಿನಿಧಿಗಳು ಕಾರ್ಯ ನಿರ್ವಹಿಸಬೇಕಿದೆ ಎಂದರು ಜಿಲ್ಲೆಯ ಪಲವು ನಾಗರೀಕರ ಅಹವಾಲುಗಳನ್ನು ಆಲಿಸಿ ಮುಖ್ಯಮಂತ್ರಿಯವರು ಪರಿಹಾರ ಒದಗಿಸಿದರು ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಬಹುದಾದ ಹಲವು ಸಮಸ್ಥೆಗಳಿಗೆ ತಕ್ಷಣವೇ ಸ್ಪಂದಿಸಲು ಜಿಲ್ಲಾಧಿಕಾರಿಗಳಿಗೆ ನಿರ್ದೇತನ ನೀಡಿದರು ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಬ್ರಾಂಡ್ ಮಂಗಳೂರು ಯೋಜನೆ ಹಾಗೂ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪತ್ರಕರ್ತರ ಕಲ್ಯಾಣಕ್ಕೆ ನೆರವಾಗುವ ಎಲ್ಲಾ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬದ್ದವಾಗಿದೆ ಪತ್ರಕರ್ತರಿಗೆ ನಿವೇಶನ ಬಸ್ ಪಾಸ್ ಅಧ್ಯಯನ ಪ್ರವಾಸ ಆರೋಗ್ಯ ವಿಮೆ ಪಿಂಚಣಿ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಪತ್ರಕರ್ತರ ಸಂಘ ಸಲ್ಲಿಸಿರುವ ಮನವಿಗೆ ಸರ್ಕಾರ ಸಕಾರಾತ್ಕಕವಾಗಿ ಸ್ಪಂದಿಸಲಿದೆ ಎಂದರು

ಪರಮೇಶ್ವರ್ ಬಿಬಿಎಂಪಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ

ಸಾಕು ಪ್ರಾಣಿಗಳಿಂದ ಮನುಷ್ಪನಿಗೆ ಶಾಂತಿ ನೆಮ್ದಿ ದೊರಕಲಿದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ದಸರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಸಾಕುಪ್ರಾಣಿಗಳ ಪದರ್ತನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಆಧುನಿಕ ಬದುಕಿನ ಜಂಜಾಟದಲ್ಲಿ ಮನುಷ್ಣನಿಗೆ ನೆಮ್ನದಿ ಶಾಂತಿ ಸಿಗದೇಕಾದರೆ ದಿನದಲ್ಲಿ ಸ್ತಲ್ಪ ಸಮಯವಾದರೂ ಸಾಕುಪ್ರಾಣಿಗಳ ಜೊತೆ ಕಳೆಯಬೇಕು ಎಂದು ಸಲಹೆ ಮಾಡಿದರು ಇದಕ್ಕೂ ಮುನ್ನ ಅವರು ದಸರಾ ಹಾಫ್ ಮ್ಯಾರಾಥಾನ್ಗೆ ಚಾಲನೆ ನೀಡಿದರು

ಬ್ಬಹತ್ ಸಾಂಸ್ವತಿಕ ಮೆರವಣಿಗೆ ಮತ್ತು ಜಾನಪದ ಶೋಭಾಯಾತ್ರೆ ಕಾರ್ಯಕ್ರಮಕ್ಕೆ ಉಪ ಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ್ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ನಿನ್ನೆ ಚಾಲನೆ ನೀಡಿದರು ಮೈಸೂರಿನ ಅರಮನೆಯಲ್ಲಿ ನವರಾತ್ರಿ ಪೂಜಾ ಕೈಂಕರ್ಯದ ಅಂಗವಾಗಿ ನಿನ್ನೆ ಸರಸ್ವತಿ ಪೂಜೆ ನಡೆಯಿತು ಸರಸ್ವತಿ ಭಾವಚಿತ್ರಕ್ಕೆ ರಾಜವಂಶಸ್ವ ಯಧುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿದರು ಮೈಸೂರು ದಸರಾ ಮಹೋತ್ಸವ ಅಂಗವಾಗಿ ನಿನ್ನೆ ಆಕರ್ಷಕ ವೈಮಾನಿಕ ಪ್ರದರ್ಶನ ನಡೆಯಿತು

ಮೈದಾನದಲ್ಲಿ ಜಾನಪದ ಸಿರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಕೆ

ನಾಗಲಕ್ಸ್ ಬಾಯಿ ಚಾಲನೆ ನೀಡುವರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಹೊಸ ದಿಲ್ಲಿಯ ಚಾಣಕ್ಕಪುರಿಯಲ್ಲಿ ನಿರ್ಮಿಸಲಾದ ಪೊಲೀಸ್ ವಸ್ತುಸಂಗ್ರಹಾಲಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸುವರು

ವಿವಿಧ ರಾಜ್ಯಗಳ ಪೊಲೀಸರು ಬಳಕೆ ಮಾಡುತ್ತಿದ್ದ ಉಡುಪುಗಳು ವಿವಿಧ ಆಯುಧಗಳು ಲಾತಿಗಳು ಮತ್ತು ಅಪರೂಪದ ಪೊಲೀಸ್ ದಾಖಲೆಗಳೂ ಈ ಮಸ್ತು ಸಂಗ್ರಹಾಲಯದಲ್ಲಿ ಇರಲಿವೆ ತಿಕ್ಷಣದಲ್ಲಿನ ತಾರತಮ್ಯ ನಿವಾರಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಎಸ್

ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮಾವೇಶ ಉದ್ವಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಎಂಬುದು ವ್ಯಾಪಾರೀಕರಣವಾಗುತ್ತಿರುವುದು ಆತಂಕದ ಸಂಗತಿ ಎಂದರು ಬ್ಯಾಂಕಿಂಗ್ ಮತ್ತು ರೈಲ್ವೆ ಯಂತಪ ಸ್ಪರ್ಧಾತ್ತಕ ಪರೀಕ್ಷೆಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲೂ ನಡೆಸಬೇಕು ಎಂದು ಅವರು ಒತ್ತಾಯಿಸಿದರು

ನಿನ್ನೆ ಯಲಬುರ್ಗಾದಿಂದ ಗದಗ ಜೆಲ್ಲೆಗೆ ಆಗಮಿಸಿತು ಯಲಬುರ್ಗಾದಿಂದ ಮುಂಡರಗಿ ತಾಲೂಕಿನ ಪಲ್ಲಕೇರಿ ಗ್ರಾಮದ ಮೂಲಕ ಗದಗ ಜಿಲ್ಲೆಗೆ ಆಗಮಿಸಿದ ಸ್ತಬ್ದ ಚಿತ್ರವನ್ನು ಹಳ್ಳಕೇರಿ ಲಕ್ಷುಂಡಿ ಅಡವಿ ಸೋಮಾಪೂರ ಗ್ರಾಮಗಳ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿ ಸೇರಿದಂತೆ ಗ್ರಾಮಸ್ಠರು ಗಾಂಧೀಜಿ ಪ್ರತಿಮೆಗೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್

ಸಂಕನೂರ ಮಹಾತ್ನ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಯುವ ಜನತೆಗೆ ತಲುಪಿಸುವ ರಾಜ್ಯ ಸರ್ಕಾರದ ಕಾರ್ಯ ಶ್ಲಾಘನೀಯ ಎಂದರು

ಸೈನಿಕರು ಒಂದೇ ಕುಟುಂಬದ ಸದಸ್ಯರಾಗಿದ್ದು ಪರಸ್ಪರ ಎಲ್ಲರೂ ಸಹಾಯ ಸಹಕಾರ ನೀಡುವ ಮೂಲಕ ಪ್ರತಿಯೊಬ್ಬ ಸ್ಟನಿಕನಲ್ಲಿ ಆತ್ರಸ್ಟೈರ್ಯ ಹೆಚ್ಚಿಸಬೇಕು ಎಂದು ದಕ್ಷಿಣ ಭಾರತ ಪ್ರಾಂತ್ಯದ ಕಮಾಂಡರ್ ಲೆಪ್ಸನೆಂಟ್ ಜನರಲ್ ಎಸ್

ಬೆಳಗಾವಿ ಮರಾಠಾ ಲೈಟ್ ಇನಫೆಂಟ್ರ ರೆಜಿಮೆಂಟಲ್ ಸೆಂಟರ್ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಧಾರವಾಡದ ಡಾಕ್ಷರ್ ಮಲ್ಲಿಕಾರ್ಜುನ ಮನಸೂರ ಕಲಾಭವನದಲ್ಲಿ ಆಯೋಸಲಾಗಿದ್ದ ಭೂದಳ ವಾಯುದಳ ಹಾಗೂ ನೌಕಾದಳದ ಮಾಜಿ ಸೈನಿಕರ ಸಮ್ನೇಳನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕರ್ನಾಟಕ ಹಾಗೂ ಕೇರಳಾ ಬಟಾಲಿಯನ್ ಮೇಜರ್ ಜನರಲ್ ಸಂಜೀವ ನಾರಾಯಣ ಮಾತನಾಡಿ ಬೆಳಗಾವಿ ಮರಾಠಾ ಲ್ಲೆಟ್ ಇನಫೆಂಟ್ರ ರೆಜಿಮೆಂಟಲ್ ಸೆಂಟರ್ ಆಯೋಜಿಸಿದ್ದ ಅನುಭವಿ ಸೈನಿಕರ ರ್ನಾಲಿ ಸೈನಿಕರ ಜೀವನಮಟ್ಟ ಸುಧಾರಣೆಗೆ ಹೆಚ್ಚು ಅನುಕೂಲವಾಗಿದೆ ಸ್ಯೆನಿಕರ ಕಲ್ಲಾಣಕಾಗಿ ಸರ್ಕಾರಗಳು ಯೋಜನೆಗಳ ಕುರಿತು ಮಾಹಿತಿ ನೀಡಲು ಈ ಸಮ್ನೇಳನ ಹಮ್ನಿಕೊಳ್ಳಲಾಗಿದೆ ಈ ಮೂಲಕ ಸೈನಿಕರ ಸಮಸ್ನೆಗೆ ಸ್ಪಂದಿಸುವ ಕಾರ್ಯ ನೆರವೇರಲಿದೆ ಎಂದು ಹೇಳಿದರು ಈ ಸಮ್ನೇಳನದಲ್ಲಿ ಬ್ರಿಗೇಡಿಯರ್ ಗೋವಿಂದ ಕಾಲವಾಡ ಸೈನಿಕ ಕಲ್ಲಾಣ ಮತ್ತು ಪುನರ್ವಸತಿ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕ ಈಶ್ವರ ಕೋಡಳ್ಳಿ ನಿವೃತ್ತ ಏರ ಕಮಡೋರ ಸಿ ಎಸ್ ಹವಾಲ್ದಾರ್ ಸೇರಿದಂತೆ ಭೂದಳ ವಾಯುದಳ ಹಾಗೂ ನೌಕಾದಳದ ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು ಈಗ ಚುಟುಕು ಸುದ್ದಿ ಕವಿಗಳು ಹಾಗೂ ಕತೆಗಾರರು ತಮ್ಮ ಕಲ್ಪನೆಗೆ ತಕ್ಕಂತೆ ಇತಿಹಾಸವನ್ನು ಬದಲಾಯಿಸುತ್ತಾ ಹೋದರೆ ಮುಂದಿನ ಪೀಳಿಗೆಗೆ ಐತಿಹಾಸಿಕ ಸತ್ಯಗಳು ತಿಳಿಯುವುದಿಲ್ಲ ಈ ಹಿನ್ನೆಲೆಯಲ್ಲಿ ಇತಿಹಾಸಕ್ಕೆ ಧಕ್ಕೆ ಬಾರದಂತೆ ಎಚ್ದರಿಕೆ ವಹಿಸಬೇಕು ಎಂದು ಪ್ರಾಚ್ಯ ವಸ್ತು ಸಂಶೋಧಕ ಡಾಕ್ಷರ್ ಬಿ ರಾಜಶೇಖರಪ್ಪ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಎಸ್ ಮಲ್ಲಿಕಾರ್ಜುನಪ್ಪ ಅವರ ದಳವಾಯಿ ಮುದ್ದಣ್ಣ ಕುರಿತ ಐತಿಹಾಸಿಕ ಕೃತಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ನಿಗದಿತ ಅವಧಿಯಲ್ಲಿ ಗುಣಮಟ್ಟದೊಂದಿಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಕೃಷ್ಣ ಭಾಗ್ಯ ಜಲ ನಿಗಮದ ಕಾರ್ಯಪಾಲಕ ಅಭಿಯಂತರ ಪೋತೆದಾರ ಅವರಿಗೆ ಸಂಸದ ಕರಡಿ ಸಂಗಣ್ಣ ಸೂಚಿಸಿದ್ದಾರೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು